ಚೆನ್ನೈನ ಹೊರವಲಯದ ಕೆಲಂಬಾಕಂನಲ್ಲಿ ನಿನ್ನೆ ಸಂಜೆ ಎಲ್ಲ ಎನ್ಡಿಎ ಪಕ್ಷಗಳ ಪಾಲುದಾರರನ್ನು ಒಳಗೊಂಡ ಸಾರ್ವಜನಿಕ ರ್ಕಾಲಿಯನ್ನುದ್ದೇಶಿಸಿ ಭಾಷಣ ಮಾಡಿದ ಅವರು ಪ್ರತಿಪಕ್ಷಗಳ ವಿರುದ್ಧ ಪರಿಹಾಯ್ದರು ಪ್ರತಿಪಕ್ಷಗಳ ಮೈತ್ರಿ ಕಲಬೆರಕೆಯಾಗಿದ್ದು ದೇಶದ ಅಭಿವೃದ್ಧಿಗೆ ಅವರಲ್ಲಿ ಯಾವುದೇ ಕ್ರಿಯಾಯೋಜನೆ ಇಇಲ್ಲ ದೇಶದ ಭದ್ರತೆಗೆ ಸಂಬಂಧಿಸಿದಂತೆ ಪ್ರತಿಪಕ್ಷಗಳ ವರ್ತನೆ ಕೇವಲ ಸ್ವಹಿತಾಸಕ್ತಿಯುಳ್ಳದ್ದಾಗಿದೆ ಎಂದು ಆರೋಪಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಕ್ಷಗಳಿಗೆ ಬಲಿಷ್ಠ ಭಾರತ ಅಥವಾ ಬಲಿಷ್ಠ ಸೇನಾಪಡೆ ಬೇಕಾಗಿಲ್ಲ ಎಂದು ಹೇಳಿದರು

ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ತಳಮಟ್ಟದ ಜನರ ಧ್ವನಿಯನ್ನು ಕೇಳದೆ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತಿತ್ತು ಎಂದು ಪ್ರಧಾನಿ ಹೇಳಿದರು

ಪಳನಿಸ್ವಾಮಿ ಭಾರತದ ಭದ್ರತೆಯನ್ನು ಖಾತರಿಪಡಿಸುವ ದೇಶದ ಏಕೈಕ ಬಲಿಷ್ಠ ನಾಯಕರೆಂದರೆ ನರೇಂದ್ರ ಮೋದಿ ಅವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರಿಗೆ ಅತಿ ದೊಡ್ಡ ಜನಾದೇಶ ನೀಡುವ ಮೂಲಕ ಅವರನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಎಂದು ಹೇಳಿದರು ಪಿಎಂಕೆ ಸಂಸ್ಥಾಪಕ ಡಾ

ರಾಮದಾಸ್ ಕಾವೇರಿ ಅಚ್ಚುಕಟ್ಟು ಪ್ರದೇಶವನ್ನು ಕೃಷಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸುವುದು ರಾಜ್ಯದಲ್ಲಿ ನೀಟ್ ರದ್ದುಪಡಿಸುವುದು ಸೇರಿದಂತೆ ಪ್ರಾದೇಶಿಕ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರಧಾನಿ ಅವರನ್ನು ಆಗ್ರಹಪಡಿಸಿದರು ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಭಾರತಕ್ಕೆ ಸಾಮರ್ಥ್ಯವಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದ್ದಾರೆ ಮಲ್ವಾಮಾ ದಾಳಿಯ ನಂತರ ಭಾರತ ಪಾಕಿಸ್ತಾನದಲ್ಲಿನ ಬಾಲಾಕೋಟ್ ಉಗ್ರರ ನೆಲೆ ಮೇಲೆ ನಿರ್ದಿಷ್ಟ ವಾಯುದಾಳಿ ನಡೆಸುವ ಮೂಲಕ ಈಗಾಗಲೇ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಎಂದು ಅವರು ಹೇಳಿದ್ದಾರೆ

ನಂತರ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ಉಪರಾಷ್ಟಪತಿಗಳು ವಿಶ್ವದ ನಾನಾ ಮೂಲೆಗಳಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರ ಬಗ್ಗೆ ದೇಶಕ್ಕೆ ಹೆಮ್ಮೆಯಿದೆ ಎಂದರು ದೇತದಾದ್ಯಂತ ಇಂದು ಜನೌಷಧಿ ದಿನವನ್ನು ಆಚರಿಸಲಾಗುವುದು

ದೆಹಲಿಯಲ್ಲಿ ನಿನ್ನೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಬಾತೆ ರಾಜ್ಯ ಸಚಿವ ಮನ್ಸುಬ್ ಮಾಂಡವೀಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾಸ್ಟರೆನ್ಸ್ ಮೂಲಕ ದೇತದ ಐದು ಸಾವಿರ ಜನೌಷಧಿ ಅಂಗಡಿಗಳನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಅಲ್ಲದೆ ಜನೌಷಧಿ ಕೇಂದ್ರಗಳ ಮಾಲೀಕರು ಹಾಗೂ ಫಲಾನುಭವಿಗಳೊಂದಿಗೂ ಸಂವಾದ ನಡೆಸಲಿದ್ದಾರೆ ಎಂದರು

ಜಮ್ನು ಮತ್ತು ಕಾಶ್ಸೀರದ ಕುಪ್ನಾರ ಜಿಲ್ಲೆಯ ಭದ್ರಾಪೆಯೀನ್ ಕಾರ್ಲ್ಗುಂಡ್ ಶ್ರದೇಶದಲ್ಲಿ ಕಳೆದ ರಾತ್ರಿ ಭಯೋತ್ವಾದಕರು ಮತ್ತು ಉಗ್ರಗಾಮಿಗಳ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ಓರ್ವ ಅಪರಿಚಿತ ವ್ಯಕ್ತಿ ಮೃತಪಟ್ಟರುವುದಾಗಿ ವರದಿಯಾಗಿದೆ ಇಡೀ ಪ್ರದೇಶವನ್ನು ಸುತ್ತುವರಿಯಲಾಗಿದ್ದು ಮೃತ ದೇಹವನ್ನು ವಶಕ್ಕೆ ಪಡೆದ ನಂತರ ಆತನ ಗುರುತನ್ನು ಪತ್ತೆಹಚ್ಚಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಖಚಿತ ಮಾಹಿತಿ ಆಧರಿಸಿ ಸೇನಾಪಡೆ ಶೋಧ ಕಾರ್ಯ ನಡೆಸುತ್ತಿದ್ದಾಗ ಉಗ್ರರು ಈ ಗುಂಡಿನ ದಾಳಿ ನಡೆಸಿದರು ಅದಕ್ಕೆ ಪ್ರತಿಯಾಗಿ ಭಯೋತ್ವಾದಕರು ದಾಳಿ ನಡೆಸಿದರು ಪ್ರದೇಶದಲ್ಲಿ ಮೊಬೈಲ್ ಹಾಗೂ ಇಂಟರ್ನೆಟ್ ಸೇವೆಗಳನ್ನು ಸ್ಟಗಿತಗೊಳಿಸಲಾಗಿದೆ ಇತರೆ ಸಾವು ನೋವಿನ ಬಗ್ಗೆ ವಿವರಗಳು ಲಭ್ಯವಾಗಿಲ್ಲ ಪಂಜಾಬ್ನ ಜಲಂಧರ್ ಜಿಲ್ಲೆಯ ಮಾಕ್ಸುಗನ್ ಪೊಲೀಸ್ ಕಾಣೆಯ ಮೇಲೆ ನಡೆದ ಗ್ರನೇಡ್ ದಾಳಗೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ಸಂಸ್ಕೆ ಎನ್ಐಎ ಓರ್ವ ವ್ಯಕ್ಷಿಯನ್ನು ಬಂಧಿಸಿದೆ ಅಧಿಕೃತ ಹೇಳಕೆಯಂತೆ ಬಂಧಿತ ಆರೋಪಿಯನ್ನು ಅಮೀರ್ ನಸೀರ್ ಮಿರ್ ಎಂದು ಗುರುತಿಸಲಾಗಿದ್ದು ಆತನನ್ನು ಪುಲ್ವಾಮಾ ಜಿಲ್ಲೆಯ ಅವಂತಿಪೋರದಲ್ಲಿ ಬಂಧಿಸಲಾಗಿದೆ ಮೊಹಾಲಿಯ ಎನ್ಐಎ ನ್ಲಾಯಾಲಯದ ಮುಂದೆ ಆತನನ್ನು ಹಾಜರುಪಡಿಸಲಾಗಿದೆ ಆತ ಅವಂತಿಮೋರಾ ಪ್ರದೇಶದ ದಾದ್ಸಾರಾ ಗ್ರಾಮದ ವಾಸಿ ಎಂದು ಹೇಳಲಾಗಿದೆ

ಎನ್ಐಎ ತನಿಖೆಯಿಂದ ಈ ಕೃತ್ವದ ಹಿಂದೆ ಕಾಶ್ವೀರ ಮೂಲದ ಉಗ್ರಗಾಮಿ ಸಂಘಟನೆಯ ಕೈವಾಡವಿತ್ತು ಎಂಬುದು ತಿಳಿದು ಬಂದಿತ್ತು ಇದೀಗ ಬಂಧನಕ್ಕೊಳಗಾಗಿರುವ ಮಿರ್ ಈ ದಾಳಿಯ ಹಿಂದಿನ ಪ್ರಮುಖ ರೂವಾರಿ ಎನ್ನಲಾಗಿದ್ದು ಇದೇ ದಾಳಿಗೆ ಸಂಬಂಧಿಸಿದಂತೆ ಪುಲ್ವಾಮಾದ ಫಾಸಿಲ್ ಬಷೀರ್ ಪಿಂಚು ಮತ್ತು ಶಾಹಿದ್ ಕ್ವಯಮು ಈ ಮೊದಲು ಬಂಧಸಕ್ಕೊಳಗಾಗಿದ್ದರು

ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಕಿಸಾನ್ ಸಮ್ನಾನ್ ನಿಧಿ ಯೋಜನೆಯಡಿ ದೇಶದ ಸುಮಾರು ಎರಡು ಕೋಟ ರೈತರಿಗೆ ಮೊದಲ ಕಂತಿನ ತಲಾ ಎರಡು ಸಾವಿರ ರೂಪಾಯಿಗಳನ್ನು ವರ್ಗಾವಣೆ ಮಾಡಿದೆ ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ನವದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ ಹಲವು ರಾಜ್ಯಗಳು ಯೋಜನೆ ಅನುಷ್ಠಾನಕ್ಕೆ ಗಂಭೀರವಾಗಿ ಆಸಕ್ತಿಯನ್ನು ತೋರುತ್ತಿವೆ ಮತ್ತು ಅರ್ಹ ರೈತರ ವಿವರಗಳನ್ನು ಒದಗಿಸುತ್ತಿವೆ ಎಂದರು ಇಲ್ಲಿಯವರೆಗೆ ಸುಮಾರು ಎರಡು ಕೋಟ ರೈತರಿಗೆ ಪ್ರಯೋಜನ ದೊರೆತಿದೆ ಪಶ್ಲಿಮ ಬಂಗಾಳ ಸೇರಿದಂತೆ ಕೆಲವು ರಾಜ್ಙಗಳು ಯೋಜನೆ ಜಾರಿಗೆ ಉತ್ಸುಕತೆ ತೋರುತ್ತಿಲ್ಲ ಮತ್ತು ಅಗತ್ತ ಮಾಹಿತಿಯನ್ನು ಒದಗಿಸುತ್ತಿಲ್ಲ ಎಂದು ಅವರು ಹೇಳಿದರು ಈ ರಾಜ್ಲಗಳು ರಾಜಕೀಯವನ್ನು ಬದಿಗೊತ್ತಿ ಯೋಜನೆ ಜಾರಿಗೆ ಸಹಕರಿಸಬೇಕು ಇಲ್ಲವಾದರೆ ಚುನಾವಣೆಯಲ್ಲಿ ರೈತರೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು

ಸರ್ಕಾರ ಮಾರ್ಚ್ ತಿಂಗಳೊಳಗೆ ಮೊದಲ ಕಂತಿನ ಎರಡು ಸಾವಿರ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿತ್ತು

ಅಧಿಕೃತ ಪ್ರಕಟಣೆಯಂತೆ ತಿದ್ದುಪಡಿ ನಿಯಮದ ಪ್ರಕಾರ ವಿಶೇಷ ವಿತ್ತ ವಲಯಗಳು ಮತ್ತು ರಫ್ತು ಆಧಾರಿತ ಫಟಕಗಳಿಂದ ಫನಪ್ಲಾಸ್ಟಿಕ್ ತ್ಯಾಜ್ಯ ಆಮದು ನಿರ್ಬಂಧಿಸಲಾಗಿದೆ ಅಲ್ಲದೆ ರೇಷ್ಠೆ ರಫ್ತು ತ್ಯಾಜ್ಯ ರಫ್ತುದಾರರಿಗೆ ಸಚಿವಾಲಯದ ಅನುಮತಿಯಿಂದ ವಿನಾಯಿತಿ ನೀಡಲಾಗಿದೆ ತಿದ್ದುಪಡಿಯಲ್ಲಿ ರಘ್ತು ಮಾಡಲಾದ ವಿದ್ಲುನ್ನಾನ ಹಾಗೂ ಎಲೆಕ್ಸಾನಿಕ್ ಬಿಡಿಭಾಗಗಳಲ್ಲಿ ದೋಷಗಳು ಕಂಡು ಬಂದರೆ ಅಂತಹ ವಸ್ತುಗಳನ್ನು ಒಂದು ವರ್ಷದೊಳಗೆ ಸಚಿವಾಲಯದ ಅನುಮತಿಯಿಲ್ಲದೆ ಮತ್ತೆ ಆಮದು ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ

ಜನರ ಶಿಫಾರಸ್ಸುಗಳನ್ನು ಆಧರಿಸಿ ಬಿಜೆಪಿಯ ಪ್ರಣಾಳಿಕೆ ಸಂಕಲ್ಪ ಪಾತ್ರದ ಕರಡನ್ನು ಸಿದ್ದಪಡಿಸಲಾಗುವುದು ನವದೆಹಲಿಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಕೃಷಿ ಮತ್ತು ರೈತರ ಕಲ್ಕಾಣ ಸಚಿವ ರಾಧಾ ಮೋಹನ್ ಸಿಂಗ್ ಮುಂದಿನ ಐದು ವರ್ಷಗಳಿಗೆ ದೇಶದ ಅಭಿವೃದ್ದಿಯ ಮಾರ್ಗಸೂಚಿ ಹಾಕಿಕೊಡುವ ಪ್ರಣಾಳಿಕೆಯನ್ನು ತಮ್ಮ ಪಕ್ಷ ಹೊರತರಲಿದೆ ಎಂದರು ಪ್ರಣಾಳಕೆಯಲ್ಲಿ ರೈತ ಸಮುದಾಯ ನೀಡುವ ಸಲಹೆಗಳನ್ನು ಪರಿಗಣಿಸಲಾಗುವುದು ಎಂದು ಅವರು ಹೇಳಿದರು